ಭಯೋತ್ಪಾದನೆಗೆ ಆರ್ಥಿಕ ನೆರವು ಕೊಟ್ಟು ಕುಮ್ಮಕ್ಕು ನೀಡುತ್ತಿರುವ ರಾಷ್ಟ ಯಾವುದು ಎಂಬುದು ಇಡೀ ಜಗತ್ತಿಗೆ ಗೊತ್ತಿದೆ ಎಂದು ಪಾಕಿಸ್ತಾನದ ಹೆಸರು ಉಲ್ಲೇಖ ಮಾಡದೇ ಟೀಕಿಸಿದರು ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಸಪಕಾರವಿದೆ ಎಂದು ಹೇಳಿದರು

ಏಕತೆ ಮತ್ತು ಸಮಗ್ರತೆ ಭಾರತ ಪಾಗೂ ದೇಶದ ಸಂವಿಧಾನದ ಶಕ್ತಿಯಾಗಿದೆ ಪಲವಾರು ಶತಮಾನಗಳಿಂದ ಉದಾರವಾದ ಸಾಮಾಜಿಕ ವ್ಯವಸ್ಥೆಯನ್ನು ಒಳಗೊಂಡಿರುವ ರಾಷ್ಟ ಭಾರತ ಎಂದರು

ಭಾರತ ಮತ್ತು ಅಮೆರಿಕದ ಕೈಗಳಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಸಾಧ್ಯವಿದೆ ಭಾರತ ಪ್ರಗತಿಶೀಲ ದೇಶವಾಗಿದ್ದು ಕೇವಲ ಬದಲಾವಣೆಯಲ್ಲ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿದೆ

ಡೊನಾಲ್ಡ್ ಟ್ರಂಪ್ ಮಾತನಾಡಿ ನಾವು ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಲು ಕಾರ್ಯೋನ್ಮುಖವಾಗಿದ್ದೇವೆ ಉಭಯ ದೇಶಗಳಿಗೂ ಗಡಿಭದ್ರತೆ ಪ್ರಧಾನ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಭದ್ರತಾ ಸಹಕಾರ ಕಾಯ್ದುಕೊಳ್ಳಲಾಗುವುದು

ಇದಕ್ಕೂ ಮುನ್ನ ಡೊನಾಲ್ಡ್ ಟ್ರಂಪ್ ಅವರನ್ನು ಸಮಾರಂಭದಲ್ಲಿ ಪರಿಚಯಿಸಿದ ನರೇಂದ್ರ ಮೋದಿ ಶ್ವೇತಭವನಕ್ಕೆ ಭಾರತ ನಿಜವಾದ ಸ್ನೇಹಿತನಾಗಿದ್ದು ಈ ಸಮಾರಂಭ ಅದರ ಸಂಕೇತವಾಗಿದೆ ಎಂದರು ಸಮಾರಂಭದ ನಂತರ ಪ್ರಧಾನಮಂತ್ರಿಯವರು ಪೂಸ್ಟನ್ನ ಮಹಾತ್ಮಾಂಧಿ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು ಬಳಿಕ ಗುಜರಾತ್ ಸಮಾಜ್ ಕೇಂದ್ರ ಪಾಗೂ ಸಿದ್ಧಿವಿನಾಯಕ ದೇವಸ್ಥಾನವನ್ನು ಉದ್ಘಾಟಿಸಿದರು ಬಳಿಕ ಅವರು ನ್ಯೂಯಾರ್ಕ್ನತ್ತ ಪ್ರಯಾಣ ಬೆಳೆಸಿದರು ಉತ್ತರ ಪ್ರದೇಶದ ಹಮಿರ್ಮರ್ ವಿಧಾನಸಭಾ ಕ್ಷೇತ್ರಕ್ಕೆ ಇಂದು ಉಪ ಉಪಚುನಾವಣೆ ನಡೆಯುತ್ತಿದ್ದು

ಸುಗಮ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ

ಶಾಸಕರಾಗಿದ್ದ ಅಶೋಕ್ ಸಿಂಗ್ ಚಾಂದೇಲ್ ಅವರ ವಿಧಾನಸಭಾ ಸದಸ್ತತ್ವವನ್ನು ನ್ಯಾಯಾಲಯ ಅನರ್ಪಗೊಳಿಸಿದ ಪರಿಣಾಮ ಉಪ ಚುನಾವಣೆ ಎದುರಾಗಿದೆ ಈ ಮಧ್ಯೆ ಚತ್ತೀಸ್ಗಢದ ನಕ್ಲಲ್ ಸಮಸ್ಕಾತ್ಮಕ ದಂತೇವಾಡ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಇಂದು ಚುನಾವಣೆ ನಡೆಯುತ್ತಿದೆ

ಮುಂಬೈನಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು ಜಮ್ಮ ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಯಾನಮಾನ ರದ್ದುಪಡಿಸಿರುವ ನಿರ್ಧಾರವನ್ನು ಸಮರ್ಥಿಸಿಕೊಂಡರು ಮಪಾರಾಷ್ವದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಚಾಲನೆ ನೀಡಿದರು

ಬದಲಿಗೆ ಅದು ಭಯೋತ್ವಾದನೆ ಪರಡಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಪೂರಕವಾಗಿದೆ ಎಂದರು ಕಾಶ್ಮೀರವನ್ನು ಈ ಹಿಂದೆ ಆಳಿದವರು ಅಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಸ್ಮಾಪಿಸಲು ಅವಕಾಶ ನೀಡಿರಲಿಲ್ಲ ಎಂದು ಅಮಿತ್ ಶಾ ಆರೋಪಿಸಿದ್ದಾರೆ

ಭವಿಷ್ಯದ ದಿನಗಳಲ್ಲಿ ಕಾಶ್ಮೀರದಲ್ಲಿ ಆಶಾಂತಿಯ ವಾತಾವರಣ ಇರುವುದಿಲ್ಲ ಮತ್ತು ಭಯೋತ್ಪಾದನೆ ಅಂತ್ಯವಾಗುತ್ತದೆ ಎಂದು ಅಮಿತ್ ಶಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಕುರಿತಂತೆ ಮಾತ್ರ ಪಾಕಿಸ್ತಾನದೊಂದಿಗೆ ಮಾತುಕತೆ ಎಂದು ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಮನರುಚ್ವರಿಸಿದ್ದಾರೆ

ಜಮ್ನು ಕಾಶ್ನೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ವಾನಮಾನ ರದ್ದು ನಿರ್ಧಾರ ಹಿಂಪಡೆಯುವಂತೆ ಆಗ್ರಹಿಸಿ ಪಾಕಿಸ್ತಾನ ಅಂತಾರಾಷ್ವೀಯ ಸಮುದಾಯದ ಕದ ತಟ್ಟಿದರೂ ಯಾವುದೇ ದೇಶ ಬೆಂಬಲ ನೀಡಲಿಲ್ಲ ಎಂದು ಅವರು ಹೇಳಿದರು ಪಾಕಿಸ್ತಾನ ಪ್ರಧಾನಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭೇಟಿ ನೀಡಿ ಅಲ್ಲಿನ ಜನತೆ ಭಾರತ ಪಾಕ್ ಗಡಿಗೆ ಹೋಗದಂತೆ ಮುನ್ನೆಚ್ಚರಿಕೆ ನೀಡಿರುವುದು ಉತ್ತಮ ಸಂಗತಿ ಏಕೆಂದರೆ ಅವರು ಮತ್ತೆ ಪಾಕಿಸ್ತಾನಕ್ಕೆ ಹೋಗಲು ಸಾಧ್ಯವಿಲ್ಲ

ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯ ಮೊದಲ ವರ್ಷಾಚರಣೆಯನ್ನು ಉತ್ತರಪ್ರದೇಶ ಆಯುಷ್ನಾನ್ ಭಾರತ್ ದಿನವನ್ನಾಗಿ ಇಂದು ಆಚರಿಸುತ್ತಿದೆ ಬೃಹತ್ ಪ್ರಮಾಣದಲ್ಲಿ ಕಾರ್ಕ್ರಮ ಆಯೋಜಿಸಲಾಗಿದೆ ಎಂದು ನಮ್ಮ ಲಕ್ನೋ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಯೋಜನೆಯ ಫಲಾನುಭವಿಗಳು ಪಾಗೂ ಆಯುಷ್ನಾನ್ ಮಿತ್ರರೆಂದು ಕರೆಯಲ್ಪಡುವ ಕಾರ್ಗಕರ್ತರನ್ನು ಮುಖ್ಚಮಂತ್ರಿ ಯೋಗಿ ಆದಿತ್ಯನಾಥ್ ಲಕ್ನೋದಲ್ಲಿ ನಡೆಯಲಿರುವ ಕಾರ್ಕ್ರಮದಲ್ಲಿ ಸನ್ನಾನಿಸಲಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಕೇಂದ್ರ ರಾಜ್ಜದ ಸಚಿವರು ಹಾಗೂ ಸ್ವಳೀಯ ಸಂಸದರು ಪಾಲ್ಗೊಳ್ಳಲಿದ್ದಾರೆ

ವಿಶ್ವಸಂಸ್ಥೆಯಲ್ಲಿ ನಡೆದ ಪವಾಮಾನ ಕ್ರಿಯಾ ಸಮ್ಮೇಳನದಲ್ಲಿ ಉದ್ಯಮಗಳ ಪರಿವರ್ತನೆಗೆ ಸಂದರ್ಭ ಒದಗಿಸುವುದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಪ್ರಧಾನಮಂತ್ರಿಯವರ ಝೀರೋ ಡಿಫೆಕ್ಟ್ ಝೀರೋ ಎಫೆಕ್ಟ್ ಶೂನ್ಯ ದೋಷ ಶೂನ್ಯ ಪರಿಣಾಮವನ್ನು ಒತ್ತಿ ಹೇಳಿದರು ಯಾವ ಉತ್ಪನ್ನಗಳು ದೋಷಗಳನ್ನು ಹೊಂದಿರುವುದಿಲ್ಲವೋ ಅವು ಪರಿಸರದ ಮೇಲೆ ಯಾವುದೇ ರೀತಿಯ ಅಡ್ಡಪರಿಣಾಮಗಳನ್ನು ಬೀರುವುದಿಲ್ಲ ಎಂದು ತಿಳಿಸಿದರು

ದಕ್ಷಿಣ ಆಫ್ರಿಕಾದ ನಾಯಕ ಡಿ

ಈ ಮೂಲಕ ಸರಣಿ ಸಮಬಲ ಸಾಧಿಸಲು ಸಾಧ್ಯವಾಯಿತು